ರಾಜ್ಯ ರಾಜಕೀಯ ಬಿಕ್ಕಟ್ಟು ರಾಜೀನಾಮೆ ಅಂಗೀಕರಿಸುವಂತೆ ವಿಧಾನಸಭಾಧ್ಯಕ್ಷರಿಗೆ ನಿರ್ದೇಶನ ಕೋರಿ ಇನ್ನೂ ಐವರು ಬಂಡಾಯ ಶಾಸಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿ

ವಿಶ್ವಾಸ ಮತಯಾಚನೆಗೆ ಸರ್ಕಾರವನ್ನು ಬಿಜೆಪಿ ಒತ್ತಾಯಿಸಲಿದೆ ಪಕ್ಷದ ರಾಜ್ಯಾಧ್ಯಕ್ಷ ಬಿ

ರಾಷ್ಷೀಯ ಲೋಕ ಅದಾಲತ್ ರಾಜ್ಯದಲ್ಲೂ ಜನತಾ ನ್ಯಾಯಾಲಯದ ಮೂಲಕ ಪಲವು ಪ್ರಕರಣಗಳ ಇತ್ಸರ್ಥ ಶಾಲಾ ಪಠ್ಕಕ್ರಮ ಸೇರಿದಂತೆ ದೇಶದ ಶಿಕ್ಷಣ ಪದ್ದತಿ ಮನರುಜ್ಜೀವಗೊಳಿಸಲು ರಾಷ್ಷೀಯ ಶಿಕ್ಷಣ ನೀತಿಯ ಅಗತ್ಯವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ ಮೈಸೂರಿನಲ್ಲಿಂದು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬೋಧನೆ ಮತ್ತು ಕಲಿಕೆ ಯಾಂತ್ರೀಕರಣ ಆಗಬಾರದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮನದಟ್ಟು ಆಗುವಲ್ಲಿ ಬದುಕಿನ ನೈಜ ಚಿತ್ರಣವನ್ನು ಬೋಧಕರು ಉದಾಪರಣೆಯಾಗಿ ಕೊಡಬೇಕು ಎಂದು ಹೇಳಿದರು ಜನರ ಉದ್ಗಾರಕ್ಕೆ ತಕ್ಕುದಾದ ಶಿಕ್ಷಣ ನೀತಿಯ ಅಗತ್ಯವಿದೆ ಬೋಧಕರ ವೃತ್ತಿಪರತೆ ಸಾಮರ್ಥ್ನ ಕೌಶಲ್ಲ ಮತ್ತು ಪ್ರೋತ್ಸಾಪ ಗುಣಗಳು ಶಿಕ್ಷಣ ನೀಡಿಕೆಯ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಎಂದು ಅವರು ತಿಳಿಸಿದರು ಉದ್ಯೋಗಕ್ಕಾಗಿ ಶಿಕ್ಷಣ ಎನ್ನುವಂತಾಗಿದೆ ಶಿಕ್ಷಣ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಶಿಕ್ಷಣದಿಂದ ಸ್ವಂತ ಉದ್ಯಮ ನಡೆಸಲು ಹಾಗೂ ಇತರರಿಗೆ ಉದ್ದೋಗ ನೀಡಲು ಸಾಧ್ಯ ಎಂದು ಉಪರಾಷ್ಟಪತಿ ತಿಳಿಸಿದರು

ಮೊದಲ ಆದ್ಯತೆಯಾಗಿ ಎಲ್ಲೆಡೆ ಮಾತ್ಸ ಭಾಷೆಯ ಫಲಕ ಇರಬೇಕು ನಂತರ ಬೇರೆ ಭಾಷೆಗಳಿಗೆ ಆದ್ಯತೆ ಕೊಡಿ ಎಲ್ಲಾ ಭಾಷೆಯನ್ನೂ ಕಲಿಯಿರಿ ಯಾವ ಭಾಷೆಯನ್ನೂ ವಿರೋಧಿಸಬೇಡಿ ಮಾತ್ವ ಭಾಷೆ ಮರೆಯಬೇಡಿ ಎಂದು ಅವರು ಕಿವಿಮಾತು ಹೇಳಿದರು ಭಾಷೆಯಲ್ಲಿ ನಮ್ನ ಸಂಸ್ಕತಿ ಅಡಗಿದೆ ಭಾಷೆಯೇ ನಮ್ನ ಗುರುತಾಗಿದೆ ಭಾರತೀಯ ಭಾಷೆಗಳಿಗೆ ತನ್ನದೇ ಆದ ವೈಜ್ಞಾನಿಕ ನೆಲೆಗಟ್ಟು ಇದೆ ಭಾಷೆ ಸಂರಕ್ಷಿಸಿದರೆ ಮಾತ್ರ ಮಾತೃ ಭಾಷೆ ಉಳಿಯಲು ಸಾಧ್ಯ ಎಂದು ಅವರು ತಿಳಿಸಿದರು ಮೈಸೂರು ಸುಂದರ ನಗರ ದೇಶದಲ್ಲಿಯೇ ನಂಬರ್ ಒನ್ ಸ್ವಜ್ವತಾ ನಗರವಾಗಿತ್ತು ಅದಕ್ಕಾಗಿ ಸ್ವಳೀಯ ಜನರ ಶ್ರಮ ಮೆಚ್ಚುವಂತಹುದು ಎಂದು ಉಪರಾಷ್ಷಪತಿ ಹೇಳಿದರು ಈ ಸಂದರ್ಭದಲ್ಲಿ ಒಂದು ಸಾವಿರ ಆಸನಗಳ ಡಾ

ರಾಧಾಕೃಷ್ಣನ್ ಸಭಾಂಗಣ ನಿರ್ಮಾಣಕ್ಕೆ ಉಪರಾಷ್ಟಪತಿ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಪ್ರತಾಪಸಿಂಹ ಮೈಸೂರು ಮೇಯರ್ ಪುಷ್ಷಲತಾ ಜಗನ್ನಾಥ್ ಮತ್ತಿತರರು ಉಪಸ್ಥಿತರಿದ್ದರು

ನೌಕೆ ಉಡಾವಣೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಕೆ ಇಸ್ತೋ ಸಕಲ ಸಿದ್ಧತೆ ಮಾಡಿಕೊಂಡಿದೆ ನಾಡಿದ್ದು

ಲ್ಯಾಂಡರ್ ವಿಕ್ರಮ್ ಮತ್ತು ಅಂಗಾರಕನಲ್ಲಿ ನೌಕೆಯನ್ನು ಜಾಗರೂಕತೆಯಿಂದ ಇಳಿಸುವ ರೋವರ್ ಪ್ರೋಗ್ಯಾಂ ಅನ್ನು ರಾಕೆಟ್ ಕೊಂಡೊಯ್ಯಲಿದೆ

ಆಂಧಪ್ರದೇಶದ ಶ್ರೀಹರಿ ಕೋಟಾದಲ್ಲಿನ ಸತೀಶ್ ಧವನ್ ಬಾಹ್ಕಾಕಾಶ ನೆಲೆಯಲ್ಲಿ ನೌಕೆ ಉಡಾವಣೆಗೆ ಸಕಲ ತಾಲೀಮು ಮತ್ತು ಸಿದ್ಧತೆ ನಡೆಯುತ್ತಿದೆ

ನ್ಹಾಯಾಲಯಕ್ಕೆ ಇಂದು ಅರ್ಜಿ ಸಲ್ಲಿಸಿರುವ ಬಂಡಾಯ ತಾಸಕರಲ್ಲಿ ಸುಧಾಕರ್ ರೋಷನ್ ಬೇಗ್ ಎಂ ಟಿ

ನಾಗರಾಜ್ ಮುನಿರತ್ನ ಮತ್ತು ಆನಂದ್ ಸಿಂಗ್ ಸೇರಿದ್ದಾರೆ ಎಂದು ಯುಎನ್ಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ವಿಧಾನಸಭಾಧ್ವಕ್ಷರು ಈ ಐವರು ಶಾಸಕರ ರಾಜೀನಾಮೆಯನ್ನು ಅಂಗೀಕರಿಸದ ಹಿನ್ನೆಲೆಯಲ್ಲಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ಆರ್ಜಿ ಸಲ್ಲಿಸಿದ್ದಾರೆ

ಬಿಕ್ಕಟ್ಟು ಎದುರಾದ ನಂತರ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಇದುವರೆಗೆ ಯಾವುದೇ ಬಂಡಾಯ ಶಾಸಕರ ರಾಜೀನಾಮೆಯನ್ನು ಅಂಗೀಕರಿಸಿಲ್ಲ ರಾಜ್ಯ ಸಮಿತ್ರ ಸರ್ಕಾರದ ಪತನ ನಿಶ್ವಿತವಾಗಿದ್ದು ಬಹುಮತ ಕಳೆದುಕೊಂಡಿರುವ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ವ್ಯರ್ಥ ಕಸರತ್ತು ಎಂದು ವಿಧಾನಸಭೆಯಲ್ಲಿನ ಪ್ರತಿಪಕ್ಷ ನಾಯಕ ಪಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವಾಸ ಮತಯಾಚನೆಗೆ ತಮ್ಮ ಪಕ್ಷ ಸರ್ಕಾರವನ್ನು ಒತ್ತಾಯಿಸಲಿದೆ ಈ ಕುರಿತು ಸಭಾಧ್ಯಕ್ಷರಿಗೆ ಸೋಮವಾರ ಮನವಿ ಮಾಡಲಾಗುವುದು ಎಂದು ಹೇಳಿದರು ಆಡಳಿತಾರೂಢ ಮಿತ್ರ ಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲವಾಗಿದೆ ಸರ್ಕಾರ ಉರುಳಿಸುವ ವ್ಯವಸ್ಥಿತ ಪಿತೂರಿ ಆ ಪಕ್ಷಗಳ ನಾಯಕರಿಂದಲೇ ನಡೆದಿದೆ ಎಂದು ಅವರು ಆರೋಪಿಸಿದರು ವಿಶ್ವಾಸ ಮತಯಾಚನೆ ಮಾಡುವುದಾಗಿ ಹೇಳುವ ಮೂಲಕ ಈಗಾಗಲೇ ಪಕ್ಷದಿಂದ ದೂರ ಹೋಗಿರುವ ಶಾಸಕರಲ್ಲಿ ಗೊಂದಲ ಸೃಷ್ಠಿಸುವ ಕೆಲಸವನ್ನು ಮುಖ್ಯಮಂತ್ರಿ ಮಾಡುತ್ತಿದ್ದಾರೆ ಎಂದು ಅವರು ಟೀಕಿಸಿದರು ಈ ಮಧ್ಯೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ತಮ್ಮ ಶಾಸಕರನ್ನು ಒಂದಾಗಿ ಇಟ್ಟುಕೊಳ್ಳುವ ಪ್ರಯತ್ನವಾಗಿ ರೆಸಾರ್ಟ್ಗಳಿಗೆ ರವಾನಿಸಿದೆ

ಈ ಸುದ್ದಿ ನಿರಾಧಾರ ಮಾತ್ರವಲ್ಲದೆ ಪಕ್ಷದ ಹಾಗೂ ನಾಯಕರ ವರ್ಚಸ್ನಿಗೆ ಕುಂದು ತರುವ ಕುಜೋದ್ಯದಿಂದ ಕೂಡಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಕ ಎನ್ ರವಿಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪ್ರಸ್ತುತ ರಾಜಕೀಯ ಪರಿಶ್ಧಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರದ ಅವಧಿ ಬಗ್ಗೆ ಖಾತ್ರಿ ನೀಡಲು ಸಾಧ್ಯವಿಲ್ಲ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಜಿ

ದೇವೇಗೌಡ ತಿಳಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವಾಸಮತ ಮಂಡನೆಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ದಿನಾಂಕ ನಿಗದಿಗೆ ಸಭಾಧ್ಯಕ್ಷರನ್ನು ಕೇಳಿದ್ದಾರೆ ಎಂದು ಹೇಳಿದರು ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿಯಿರುವ ರಾಜಿಯಾಗಬಹುದಾದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಜನತಾ ನ್ಯಾಯಾಲಯದ ಮೂಲಕ ಇತ್ತರ್ಥಗೊಳಿಸಲು ಇಂದು ದೇಶಾದ್ಯಂತ ಲೋಕ ಅದಾಲತ್ ಹಮ್ಮಕೊಳ್ಳಲಾಗಿತ್ತು ರಾಜ್ಯದಲ್ಲೂ ಲೋಕ ಅದಾಲತ್ಗಳನ್ನು ಇಂದು ನಡೆಸಲಾಯಿತು ಚಾಮರಾಜನಗರ ಜಿಲ್ಲೆಯ ವಿವಿಧ ನ್ಮಾಯಾಲಯಗಳಲ್ಲಿ ರಾಷ್ಷೀಯ ಲೋಕ ಅದಾಲತ್ ಮೂಲಕ ಪಲವಾರು ಪ್ರಕರಣಗಳಿಗೆ ತೆರೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಯಳಂದೂರು ನ್ಯಾಯಾಲಯದ ನ್ಯಾಯಾಧೀಶ ಶರತ್ ಚಂದ್ರ ಕಕ್ಷಿದಾರರಿಗೆ ಪಣ ಸಮಯ ಉಳಿತಾಯದ ಜೊತೆ ಸಂಬಂಧಗಳು ವೃದ್ಧಿಸುತ್ತವೆ ಎಂದು ಹೇಳಿದರು

ಬಳ್ಳಾರಿ ಜಿಲ್ಲಾ ನ್ಕಾಯಾಧೀಶ ಬಿ

ಕಳೆದ ಜೂನ್ನಲ್ಲಿ ನಡೆದ ಎಸ್ಸೆಸ್ಲಿ ಮೂರಕ ಪರೀಕ್ಷೆ ಫಲಿತಾಂತ ಪ್ರಕಟಗೊಂಡಿದ್ದು

ಫಲಿತಾಂತದಲ್ಲಿ ಈ ಬಾರಿಯೂ ಬಾಲಕಿಯರೇ ಮೇಲುಗ್ವೆ ಸಾಧಿಸಿದ್ದಾರೆ ಎಂದು ಪರೀಕ್ಷಾ ನೋಡೆಲ್ ಅಧಿಕಾರಿ ಎ ಎನ್ ನಾಗೇಂದ್ರಪ್ರಸಾದ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಕೋಲಾರ ಜಿಲ್ಲೆ ಕೆ ಜಿ ಎಫ್ನ ಕೃಷ್ಣಾವರಂನಲ್ಲಿ ಬೀಜ ಬಿತ್ತನೆ ಕಾರ್ಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಸಾಮಾಜಿಕ ಅರಣ್ಯ ಸಂರಕ್ಷಣಾಧಿಕಾರಿ ದೇವರಾಜ್ ಪ್ರಕೃತಿ ರಕ್ಷಣೆಯಲ್ಲಿ ಸಮುದಾಯದ ಪಾತ್ರ ಮಹತ್ವವಾಗಿದ್ದು ಸಮಾಜದ ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಗೆ ಸಹಕಾರ ನೀಡಬೇಕು ಎಂದು ತಿಳಿಸಿದರು

ಇನ್ನು ಹವಾವರ್ತಮಾನ ಒಳನಾಡಿನಲ್ಲಿ ಮುಂಗಾರು ಕ್ಷೀಣಿಸಿದೆ ಕರಾವಳಿಯ ಬಹುತೇಕ ಉತ್ತರ ಒಳನಾಡಿನ ಪಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿಯ ಬಹುತೇಕ ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆ ಬೀಳುವ ನಿರೀಕ್ಷೆ ಇದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲವೊಮ್ಮೆ ಪಗುರ ಮಳೆ ಸಂಭವ